ದೇಶಾದ್ಯಂತ ಅವಿರತ ಸೇವೆಯಲ್ಲಿ ತೊಡಗಿರುವ ಕೊರೊನಾ ಯೋಧರಿಗೆ ರಕ್ಷಣಾ ಪಡೆಗಳಿಂದ ಅನನ್ನ ಗೌರವ ಸಮರ್ಪಣೆ

ಕನ್ನಡದ ಖ್ಯಾತ ಕವಿ ನಾಡೋಜ ಪ್ರೊ

ಎಸ್ ನಿಸಾರ್ ಅಹ್ನದ್ ನಿಧನ

ಭೂಸೇನೆ ವಾಯುಸೇನೆ ಮತ್ತು ನೌಕಾಪಡೆಯ ಯೋಧರು ದೇಶದ ಉದ್ದಗಲಕ್ಕೂ ಕೊರೋನಾ ಯೋಧರಿಗೆ ಕೃತಜ್ಞತೆ ಮತ್ತು ಧನ್ಯವಾದ ಸಲ್ಲಿಸುತ್ತಿದ್ದಾರೆ ಸೇನೆ ಮತ್ತು ನೌಕಾಪಡೆಗಳು ಮಿಲಿಟರಿ ವಾದ್ಯ ನುಡಿಸುವ ಹಾಗೂ ಮತ್ತಿತರ ಕಾರ್ಯಕ್ರಮಗಳ ಮೂಲಕ ಕೊರೊನಾ ವಾರಿಯರ್ಸ್ಗೆ ಗೌರವ ಸಮರ್ಪಿಸುತ್ತಿದ್ಲು ನೌಕಾಪಡೆಯ ಪಡಗುಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ

ದೆಹಲಿಯ ಮೊಲೀಸ್ ಸ್ಮಾರಕದ ಮೇಲೆ ಬಾನಂಗಳದಲ್ಲಿ ಚಿತ್ತಾರ ಮೂಡಿಸಿದ ಸೇನೆಯ ಲೋಹದ ಪಕ್ಕಿಗಳು ಕೊರೋನಾ ಯೋಧರಿಗೆ ಸಲ್ಯೂಟ್ ನೀಡಿದವು ಬೆಂಗಳೂರಿನಲ್ಲಿ ಕೊರೋನಾ ಆಸ್ಪತ್ರೆಗಳಾಗಿ ಪರಿವರ್ತನೆಯಾಗಿರುವ ವಿಕ್ಟೋರಿಯಾ ಆಸ್ಪತ್ರೆ ಮತ್ತು ಕಮಾಂಡ್ ಆಸ್ಪತ್ರೆ ಎದುರು ಸಶಸ್ತ್ರ ಪಡೆಗಳ ಯೋಧರು ಬ್ಯಾಂಡ್ ಪಥಸಂಚಲನ ನಡೆಸಿ ಕೊರೋನಾ ಯೋಧರಿಗೆ ಗೌರವ ಅರ್ಪಿಸಿದರು ಭಾರತೀಯ ವಾಯುಪಡೆಯ ಪೆಲಿಕಾಪ್ಸರ್ ಹಾರಾಟ ನಡೆಸಿ ಕೊರೋನಾ ಯೋಧರಿಗೆ ಮಷ್ಷ ನಮನ ಸಲ್ಲಿಸಿದವು ವಿಧಾನಸೌಧದ ಮುಂಭಾಗ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ಸಿಬ್ಬಂದಿ ಬ್ಬಾಂಡ್ ಪ್ರದರ್ಶನ ನೀಡಿ ಕೊರೋನಾ ಯೋಧರಿಗೆ ಗೌರವ ಸಲ್ಲಿಸಿದರು ವಿಶಿಷ್ಠ ಪ್ರದರ್ಶನದ ಮೂಲಕ ಕೋವಿಡ್ ವೀರರಿಗೆ ಧನ್ಯವಾದ ಅರ್ಪಿಸುತ್ತಿರುವ ರಕ್ಷಣಾ ಪಡೆಗಳು ಎಲ್ಲಾ ಭಾರತೀಯರಲ್ಲಿ ಸ್ಪೂರ್ತಿ ಶುಂಬುತ್ತಿವೆ ಕೊರೊನಾ ವಿರುದ್ದದ ಹೋರಾಟದಲ್ಲಿ ಎಲ್ಲಾ ಭಾರತೀಯರನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡಿವೆ ಎಂದು ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ ಪಸಿರು ಕಿತ್ತಳೆ ಮತ್ತು ಕೆಂಪು ವಲಯಗಳಲ್ಲಿ ಪ್ರಕರಣಗಳ ವಿಚಾರಣೆಗೆ ಕೇಂದ್ರೀಯಾ ಆಡಳಿತಾತ್ಮಕ ನ್ಲಾಯಮಂಡಳಿ ಕ್ಸಾಟ್ ಹೊಸ ಮಾರ್ಗಸೂಚಿಗಳನ್ನು ನೀಡಿದೆ

ಸಂಬಂಧಿತ ಪ್ರದೇಶಗಳಲ್ಲಿನ ಹೈಕೋರ್ಟ್ಗಳ ಕಾರ್ಯನಿರ್ವಹಣೆ ವಿಧಾನವನ್ನು ಸಂಬಂಧಿಸಿದ ನ್ವಾಯಪೀಠದ ಮುಖ್ಯಸ್ಥರು ವಕೀಲರ ಸಂಘದ ಅಧ್ಯಕ್ಷರೊಂದಿಗೆ ಸಮಾಲೋಚಿಸಿ ತೀರ್ಮಾನಿಸಬಹುದಾಗಿದೆ

ನಂತರದ ಸ್ವಾನಗಳಲ್ಲಿ ತಮಿಳುನಾಡು ತೆಲಂಗಾಣ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ರಾಜ್ಯದವರಿದ್ದಾರೆ

ಪ್ರವಾಸಿ ವೀಸಾ ಹೊಂದಿದ್ದಾರೆ

ಭಾರತಕ್ಕೆ ವಿಮಾನಗಳ ಸಂಚಾರದ ವೇಳಾಪಟ್ಟಿಯನ್ನು ವೆಬ್ಸೈಟ್ ಇಲ್ಲವೇ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಪ್ರಕಟಿಸಲಾಗುವುದು ಎಂದು ಭಾರತೀಯ ರಾಯಭಾರಿ ಕಚೇರಿ ತಿಳಿಸಿದೆ

ನಿತ್ನೋತ್ಸವ ಕವಿ ನಾಡೋಜ ಮ್ರೊ

ಎಸ್ ನಿಸಾರ್ ಅಪಮದ್ ಬೆಂಗಳೂರಿನಲ್ಲಿಂದು ನಿಧನ ಹೊಂದಿದರು

ಕಳೆದ ಕೆಲದಿನಗಳಿಂದ ಅನಾರೋಗ್ಭದಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಅವರ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ ಕುರಿಗಳು ಸಾರ್ ಕುರಿಗಳು ಜೋಗದ ಸಿರಿ ಬೆಳಕಿನಲ್ಲಿ ಸೇರಿದಂತೆ ಹಲವು ಕವಿತೆಗಳ ಮೂಲಕ ನಾಡಿನೆಲ್ಲೆಡೆ ಮನೆಮಾತಾಗಿದ್ದ ನಿಸಾರ್ ಅಪ್ಪದ್ ಕನ್ನಡದ ನಿತ್ಗೋತ್ಸವ ಕವಿಯೆಂದೇ ಜನಜನಿತರಾಗಿದ್ದರು

ಭೂವಿಜ್ಣಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದ ಅವರು ಪ್ರಾಧ್ಯಾಪಕರಾಗಿ ಪಲವಾರು ವರ್ಷ ಸೇವೆ ಸಲ್ಲಿಸಿದರು ಪದ್ವಶ್ರೀ ರಾಜ್ಕೋತ್ಸವ ಸೇರಿದಂತೆ ಪಲವಾರು ಪ್ರತಸ್ತಿ ಮರಸ್ಕಾರಗಳಿಗೂ ಅವರು ಭಾಜನರಾಗಿದ್ದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಪಲವು ಗಣ್ಯರು ಅಗಲಿದ ಕವಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ನಾಳೆ ನಿಸಾರ್ ಅಪ್ಪದ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ

ಇದೇ ವೇಳೆ ಇಬ್ಬರು ಉಗ್ರರು ಹತರಾಗಿದ್ದಾರೆ ಸೇನೆ ನಿರ್ದಿ ಪ್ರದೇಶವೊಂದನ್ನು ಬಂದ್ ಮಾಡಿ ಉಗ್ರರಿಗಾಗಿ ಶೋಧ ನಡೆಸಿತ್ತು ಆಗ ಆಡಗಿ ಕುಳಿತಿದ್ದ ಉಗ್ರರು ಸೇನೆಯ ಮೇಲೆ ಸ್ವಯಂ ಚಾಲಿತ ಶಸ್ತಾಸ್ತ್ರಗಳಿಂದ ಗುಂಡಿನ ದಾಳಿಗೆ ಮುಂದಾದಾಗ ಗುಂಡಿನ ಚಕಮಕಿ ನಡೆಯಿತು ಎಂದು ಮೂಲಗಳು ತಿಳಿಸಿವೆ ಹಂದ್ವಾರದಲ್ಲಿ ಇಂದು ಉಗ್ರರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಹುತಾತ್ತರಾದ ಭದ್ರತಾ ಸಿಬ್ಲಂದಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಶ್ರದ್ದಾಂಜಲಿ ಸಲ್ಲಿಸಿದ್ದು ಪುತಾತ್ನ ಯೋಧರ ಪರಾಕ್ರಮ ಮತ್ತು ತ್ನಾಗ ಎಂದಿಗೂ ಮರೆಯಲಾಗುವುದಿಲ್ಲ ಎಂದು ಹೇಳಿದ್ದಾರೆ ಪುತಾತ್ತ್ವ ಯೋಧರು ಸಮರ್ಪಣಾ ಮನೋಭಾವದಿಂದ ನಾಗರಿಕರ ರಕ್ಷಣೆಗೆ ಅವಿರತ ಶ್ರಮಿಸಿದ್ದಾರೆ ಎಂದಿರುವ ಪ್ರಧಾನ ಮಂತ್ರಿಯವರು ಪುತಾತ್ತರ ಕುಟುಂಬಗಳು ಮತ್ತು ಅವರ ಸ್ನೇಹಿತರಿಗೆ ಸಾಂತ್ತನ ಹೇಳಿದ್ದಾರೆ ಹಂದ್ವಾರದಲ್ಲಿ ಯೋಧರು ಮತ್ತು ಭದ್ರತಾ ಪಡೆಗಳ ಸಾವು ನೋವು ತುಂಬಾ ನೋವಿನ ಸಂಗತಿಯಾಗಿದೆ ಭಯೋತ್ತಾದಕರ ವಿರುದ್ದ ಯೋಧರು ಅಪ್ರತಿಮ ಶೌರ್ಯ ತೋರಿದ್ಲು ದೇಶ ಸೇವೆಗಾಗಿ ಮಹಾ ತ್ಲಾಗವನ್ನು ಮಾಡಿದ್ದಾರೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಟ್ನೀಟ್ ಮಾಡಿದ್ದಾರೆ ಪುತಾತ್ತ ಯೋಧರ ಕುಟುಂಬದವರೊಂದಿಗೆ ಸರ್ಕಾರ ನಿಲ್ಲಲಿದೆ ವೀರ ಯೋಧರ ಶೌರ್ಯ ಮತ್ತು ತ್ನಾಗವನ್ನು ಎಂದಿಗೂ ಮರೆಯಲಾಗುವುದಿಲ್ಲ ಎಂದು ಹೇಳಿದ್ದಾರೆ

ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪಕ್ಕುಗಳನ್ನು ಗೌರವಿಸಿ ಎತ್ತಿ ಓಡಿಯುವ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ

ಸುದ್ದಿಗಳು ವಸ್ತುನಿಷ್ಠತೆ ವೈಜ್ಞಾನಿಕ ಹಾಗೂ ವಿಶ್ಲೇಷಣೆಯೊಂದಿಗೆ ಕೂಡಿರಬೇಕು ಎಂದು ತಿಳಿಸಿದ್ದಾರೆ

ವೆಂಕಯ್ಯನಾಯ್ಡ ಈ ಸಂದರ್ಭವಾಗಿ ಸಂದೇಶವೊಂದನ್ನು ನೀಡಿ ಕೋವಿಡ್ ಸಾಂಕ್ರಾಮಿಕ ವಿರುದ್ಧದ ಹೋರಾಟದಲ್ಲಿ ವೈದ್ಯರು ವೈದ್ಯಕೀಯ ಕಾರ್ಯಕರ್ತರು ಮೊಲೀಸರು ಇನ್ನಿತರ ಮುಂಚೂಣಿ ವೀರರೊಂದಿಗೆ ಮಾಧ್ಯಮ ಸಿಬ್ಬಂದಿಯೂ ಪೋರಾಡುತ್ತಿದ್ದಾರೆ ಪತ್ರಕರ್ತರು ಪತ್ರಿಕೋದ್ಯಮದ ಸಿದ್ಧಾಂತಗಳಿಗೆ ಎಂದಿಗೂ ಬದ್ಧವಾಗಿರಬೇಕು ಎಂದಿದ್ದಾರೆ ತುರ್ತು ಪರಿಶ್ಠಿತಿ ಸಂದರ್ಭದಲ್ಲಿ ಭಾರತೀಯ ಪತ್ರಿಕೋದ್ಯಮ ಸ್ವಾತಂತ್ರ್ಯಕ್ಕಾಗಿ ಬದ್ಧವಾಗಿತ್ತು ಪತ್ರಕರ್ತರು ನೈಜ ಮತ್ತು ಸತ್ಯ ಸುದ್ದಿಗಳಿಗಷ್ಟೇ ಮಹತ್ವ ನೀಡಬೇಕು ಮಾದ್ಯಮಗಳು ಸಾಮಾನ್ಯ ಜನರ ಕಲ್ಯಾಣ ಮತ್ತು ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಮುಖ್ಯವಾಗಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಹೇಳಿದ್ದಾರೆ ಜನಶೆಗೆ ಮಾಹಿತಿ ನೀಡಿ ಅವರಲ್ಲಿ ಅರಿವು ಮೂಡಿಸುವ ಶಕ್ತಿ ಮಾಧ್ಯಮಕ್ಕಿದೆ ಎಂದು ಸಮಾಜಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದು ಭಾರತದಲ್ಲಿ ಮಾಧ್ಯಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಎಂದು ಹೇಳಿದ್ದಾರೆ